ಹತ್ತು ಸಾವಿರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ

ಈ ರೋಗ ಲಕ್ಷಣಗಳ ಬಗ್ಗೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಿದೆ ಇದರಲ್ಲಿ ಕಳೆದೊಂದು ವರ್ಷದಲ್ಲಿ ಪ್ಪದಯ ವೈಫಲ್ಲದಿಂದ ಆಸ್ಪತ್ರೆಗೆ ದಾಖಲಾಗಿರುವವರು ಕಳೆದೆರಡು ವರ್ಷಗಳಲ್ಲಿ ಗಂಭೀರ ಉಸಿರಾಟದ ಸಮಸ್ಲೆ ಲ್ಲುಕೇಮಿಯಾ ಸಮಸ್ಲೆಗಳಿಂದ ಆಸ್ಪತ್ರೆಗೆ ದಾಖಲಾದವರು ಲಸಿಕೆ ಪಡೆಯಲು ಅರ್ಹರು ಎಂದು ಸಚಿವಾಲಯ ಹೇಳಿದೆ ಪೂರ್ವನಿಗದಿತವಾಗಿ ಸ್ವಯಂ ನೋಂದಣಿ ಸ್ವಳದಲ್ಲೇ ನೋಂದಣಿ ಮತ್ತು ಆನ್ಲ್ಯೆನ್ ಮೂಲಕ ನೋಂದಣಿಗೆ ಅವಕಾಶವಿದೆ ಅರ್ಹರು ಕೋವಿಡ್ ಲಸಿಕಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ನ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಲಸಿಕೆ ಪಡೆದವರಿಗೆ ಕ್ಯೂಆರ್ ಕೋಡ್ ಪ್ರಮಾಣಪತ್ರ ವಿತರಿಸಲಾಗುವುದು

ಅಗತ್ಯ ವಸ್ತುಗಳ ಬೆಲೆ ಕುರಿತಂತೆ ನಿಗಾ ವಹಿಸಲು ಮತ್ತು ಭವಿಷ್ಕದ ದರ ಅಂದಾಜಿಸುವಲ್ಲಿ ಇಂಡಿಯಾ ಮೊಬ್ನೆಲ್ ಆ್ಲಪ್ ಪ್ರಮುಖ ಪಾತ್ರ ವಹಿಸಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ದ್ಯೆನಂದಿನ ದರ ವರದಿಯ ಗುಣಮಟ್ಟ ಹೆಚ್ಚಿಸಲು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಳೆದ ತಿಂಗಳು ಈ ಆ್ಲಪ್ ಬಿಡುಗಡೆ ಮಾಡಿತ್ತು

ನ್ಯೂ ಸ್ವೇಸ್ ಇಂಡಿಯಾ ಸಂಸ್ದೆ ಎನ್ಎಸ್ಐಎಲ್ ಮೊದಲ ವಾಣಿಜ್ಯ ಉಡಾವಣೆ ಇದಾಗಿದೆ

ಮಾಜಿ ಗಗನಯಾತ್ರಿ ಹಾಗೂ ಬ್ರೆಜಿಲ್ನ ವಿಜ್ವಾನ ಮತ್ತು ತಂತ್ರಜ್ವಾನ ಸಚಿವ ಮಾರ್ಕೋಸ್ ಸೀಸರ್ ಪೋರ್ಟ್ಸೆ ಉಡಾವಣೆ ನಂತರ ಮಾತನಾಡಿ ಭಾರತದೊಂದಿಗೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡಲು ತಮ್ಮ ರಾಷ್ಟ ಉತ್ಸುಕವಾಗಿದೆ ಎಂದರು ಎನ್ಎಸ್ಐಎಲ್ನ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಜಿ

ಅಮೆಜೋನಿಯಾ ಸರಿಯಾಗಿ ಕಕ್ಷೆ ಸೇರಿದೆ ಎಂದು ಇಸ್ತೋ ಅಧ್ಯಕ್ಷ ಡಾ ಸಿವನ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಪಿಎಸ್ಎಲ್ಎ ಯಶಸ್ವಿ ಉಡಾವಣೆಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ತು

ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಇದು ಹೆಮ್ಮೆಯ ಕ್ಷಣ ಎಂದು ಟ್ವೀಟ್ ಮಾಡಿ ಎನ್ಎಸ್ಐಎಲ್ ಮತ್ತು ಇಸ್ರೋಗೆ ಅಭಿನಂದನೆ ಸಲ್ಲಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬ್ರೆಜಿಲ್ ಉಪಗ್ರಹದ ಯಶಸ್ವಿ ಉಡಾವಣೆಗೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಅಭಿನಂದಿಸಿ ಭಾರತ ಮತ್ತು ಬ್ರೆಜಿಲ್ ಬಾಹ್ಯಾಕಾಶ ಬಾಂಧವ್ಯ ಮುಂದುವರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ ಆತ್ಮನಿರ್ಭರ್ ಭಾರತ್ ಅಭಿಯಾನ ಕೇವಲ ಅರ್ಥಿಕ ಆಂದೋಲನವಲ್ಲ ಇದು ದೇಶದ ಪ್ರತಿಯೊಬ್ಬ ನಾಗರಿಕರು ಹೆಮ್ಜೆಪಡುವ ರಾಷ್ಟದ ಸ್ಫೂರ್ತಿಯ ವಿಷಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ತಮ್ಮ ಅನಿಸಿಕೆ ಹಂಚಿಕೊಂಡ ಅವರು ಸ್ವಾವಲಂಬಿ ಭಾರತದ ಮಂತ್ರ ಇದೀಗ ದೇಶದ ಕುಗ್ರಾಮಗಳಿಗೂ ತಲುಪುತ್ತಿದೆ ದೇಶದ ಸ್ವಂತ ವಸ್ತುಗಳ ಮೇಲೆ ಹೆಮ್ಮೆ ಪಡುವುದು ಸ್ವಾವಲಂಬನೆಯ ಮೊದಲ ಹೆಜ್ಜೆಯಾಗಿದೆ ದೇಶವಾಸಿಗಳು ಈ ನಿಟ್ಟನಲ್ಲಿ ದೇಶಿಯ ವಸ್ತುಗಳ ಮೇಲೆ ಹೆಮ್ಮೆಪಟ್ಟರೆ ಆತ್ಸನಿರ್ಭರ್ ಭಾರತ್ ರಾಷ್ಷೀಯ ಸ್ವೂರ್ತಿಯಾಗಲಿದೆ ತೇಜಸ್ ಯುದ್ದ ವಿಮಾನವಾಗಲಿ ದೇತಿಯ ನಿರ್ಮಿತ ಫಿರಂಗಿಗಳು ಮತ್ತು ಕ್ಷಿಪಣಿಗಳಾಗಲಿ ಮೆಟ್ರೋ ರೈಲು ಬೋಗಿಗಳಾಗಲಿ ಇಲ್ಲವೇ ಭಾರತದಲ್ಲಿ ತಯಾರಾದ ಕೋವಿಡ್ ಲಸಿಕೆಗಳ ಬಗ್ಗೆ ಜನರು ಹೆಮ್ಮೆ ಪಡುತ್ತಿದ್ದಾರೆ ಕೇವಲ ಇಂತಹ ದೊಡ್ಡ ಸಾಧನೆಗಳಷ್ಷೇ ಅಲ್ಲದೇ ಜವಳಿ ಕರಕುಶಲ ವಸ್ತುಗಳು ಎಲೆಕ್ವಾನಿಕ್ ಉಪಕರಣಗಳು ಮತ್ತು ಮೊಬೈಲ್ ಫೋನ್ನ ಕ್ಷೇತ್ರಗಳಲ್ಲೂ ಭಾರತ ಸ್ವಾವಲಂಬಿಯಾಗುತ್ತಿದೆ ಎಂದರು ಕೊರೊನಾ ಲಾಕ್ಡೌನ್ ವೇಳೆ ಎಲ್ಲವೂ ಸ್ತಬ್ಬವಾದಾಗ ಉತ್ತರ ಪ್ರದೇಶದ ಗರ್ಮುಕ್ತೇಶ್ವರ್ನ ಸಂತೋಷ್ ಮತ್ತವರ ಕುಟುಂಬ ಚಾಪೆ ತಯಾರಿಸುವ ಕೆಲಸ ಆರಂಭಿಸಿದರು ಕೆಲವೇ ದಿನಗಳಲ್ಲಿ ಆ ಚಾಪೆಗಳಿಗೆ ಉತ್ತರ ಪ್ರದೇಶವಲ್ಲದೇ ಇತರ ರಾಜ್ಯಗಳಿಂದಲೂ ಬೇಡಿಕೆ ಬಂದಿತು ಇದೇ ರೀತಿ ಅನೇಕರು ಸ್ವಂತ ಉದ್ಯೋಗಗಳನ್ನು ಆರಂಭಿಸಿ ಯಶಸ್ವಿಯಾಗಿದ್ದಾರೆ ಕೃಷಿ ಕ್ಷೇತ್ರದಲ್ಲೂ ಹೊಸ ಪ್ರಯೋಗಗಳನ್ನು ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವುದಲ್ಲದೇ ಆತ್ವನಿರ್ಭರ್ ಭಾರತ್ ಆಂದೋಲನಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ನುಡಿದರು ಜಲಸಂರಕ್ಷಣೆ ಈಗಿನ ತುರ್ತು ಅಗತ್ಯವಿದ್ದು ಜಲಮೂಲಗಳ ಸ್ವಚ್ಛತೆ ಮತ್ತು ಮಳೆ ಕೊಯ್ಲಿಗೆ ಜನರೇ ನೂರು ದಿನದ ಅಭಿಯಾನ ಆರಂಭಿಸಬೇಕು ನಿಸರ್ಗದ ನೀರನ್ನು ಸಂರಕ್ಷಿಸುವುದು ಸಂಘಟತ ಬದ್ದತೆಯಾಗಿದೆ

ಕಾಜೀರಂಗಾ ರಾಷ್ಟೀಯ ಉದ್ಯಾನವದಲ್ಲಿ ಜಲಪಕ್ಷಿಗಳ ಸಂಖ್ಯೆ ಮತ್ತು ಚಳಿಗಾಲದ ವಲಸೆ ಪಕ್ಷಿಗಳ ಸಂಖ್ಯೆ ಹೆಚ್ಚಳವಾಗಿರುವ ಬಗ್ಗೆ ಸಮೀಕ್ಷೆ ತಿಳಿಸಿದ್ದು ಇದು ಉತ್ತಮ ನಡೆಯಾಗಿದೆ ಎಂದು ಪ್ರಧಾನಮಂತ್ರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಅಸ್ಲಾಂನ ದೇವಾಲಯಗಳು ಕೂಡ ಜಲಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಅಲ್ಲಿನ ದೇವಾಲಯಗಳ ಪುಷ್ನರಣಿಗಳಲ್ಲಿ ಅಪರೂಪದ ಆಮೆಗಳ ಸಂರಕ್ಷಣೆ ಮಾಡಲಾಗುತ್ತಿದೆ ಎಂದು ಪ್ರಧಾನಿ ವಿವರಿಸಿದರು ಪರೀಕ್ಷೆಗಳ ವಿಷಯ ಕುರಿತು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು ಮುಂದಿನ ಮಾರ್ಚ್ನಲ್ಲಿ ಮತ್ತೊಂದು ಪರೀಕ್ಷಾ ಪೆ ಚರ್ಚಾ ನಡೆಯಲಿದೆ ಪೋಷಕರು ಶಿಕ್ಷಕರು ಮತ್ತು ಪರೀಕ್ಷೆಗಳನ್ನು ನಡೆಸುವವರು ತಮ್ಮ ಅನುಭವಗಳು ಮತ್ತು ಸಲಹೆಗಳನ್ನು ಮೈ ಗೌ ವೇದಿಕೆ ಮತ್ತು ನರೇಂದ್ರ ಮೋದಿ ಆಪ್ ಮೂಲಕ ಹಂಚಿಕೊಳ್ಳಬಹುದಾಗಿದೆ ಈ ಬಾರಿ ವಿದ್ಯಾರ್ಥಿಗಳಲ್ಲದೆ ಪೋಷಕರು ಮತ್ತು ಶಿಕ್ಷಕರಿಗೂ ಪರೀಕ್ಷಾ ಪೆ ಚರ್ಚಾಗೆ ಆಹ್ವಾನಿಸಲಾಗಿದೆ

ಕ್ರಿಕೆಟ್ ವೀಕ್ಷಕ ವಿವರಣೆ ಸಂಸ್ಕತದಲ್ಲಿ ಆರಂಭವಾಗಿರುವುದಕ್ಕೆ ಪ್ರಧಾನಮಂತ್ರಿ ಸಂತಸ ವ್ಯಕ್ತಪಡಿಸಿದ್ದು ಮತ್ತಪ್ಪು ಭಾಷೆಗಳಲ್ಲಿ ವಿವಿಧ ಕ್ರೀಡೆಗಳ ವೀಕ್ಷಕ ವಿವರಣೆ ಪ್ರಸಾರವಾಗಬೇಕು

ಇಂದು ರಾಷ್ಟೀಯ ವಿಜ್ಞಾನ ದಿನ ಮಾನವನ ಜೀವನದಲ್ಲಿ ವಿಜ್ಞಾನ ಹಾಗೂ ವಿಜ್ಞಾನದ ಮಹತ್ವದ ಬಗ್ಗೆ ಜನ ಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಷೀಯ ವಿಜ್ಙಾನ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ವಿಜ್ಞಾನಕ್ಕೆ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ

ವಿಜ್ವಾನ ಮತ್ತು ತಂತ್ರಜ್ವಾನ ಮತ್ತು ನಾವಿನ್ಯತೆಯ ಭವಿಷ್ಯ ಶಿಕ್ಷಣ ಕೌಶಲ್ಯ ಮತ್ತು ಕೆಲಸದ ಮೇಲೆ ಪರಿಣಾಮ ಎಂಬುದು ಈ ವರ್ಷದ ರಾಷ್ಟೀಯ ವಿಜ್ಞಾನ ದಿನದ ಧ್ಯೇಯವಾಗಿದೆ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದತ್ತ ಆಕರ್ಷಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸುತ್ತಿದೆ